ಎಸ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿಂದು ಪ್ರಕಟಿಸಿದರು ಮೂರು ವರ್ಷಗಳ ಯೋಜನೆಯನ್ನು ಅತಿ ಶೀಘ್ರದಲ್ಲೇ ಪೂರಂಭಿಸಲಾಗುವುದು ಪಣದ ಕೊರತೆ ಆಗದಂತೆ ಏರ್ಪಾಟು ಮಾಡುವ ಜತೆಗೆ ದೆಹಲಿಗೂ ಭೇಟಿ ನೀಡಿ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಹೆಚ್ಚು ಅನುದಾನ ತರುವ ಭರವಸೆಯನ್ನು ಅವರು ಸದನಕ್ಕೆ ನೀಡಿದರು ಕೃಷ್ಣಾ ಮೇಲ್ದಂಡೆ ಯೋಜನೆ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಯೋಜಕರೊಂದಿಗೆ ನಿನ್ನೆ ಸುಧೀರ್ಘ ಚರ್ಚೆ ನಡೆಸಿ ಈ ನಿರ್ಧಾರ ಕೈಗೊಂಡಿರುವುದಾಗಿ ಅವರು ಹೇಳಿದರು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳಿಕೆ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು ಆದರೆ ನಿನ್ನೆಯ ಮುಂಗಡಪತ್ರದಲ್ಲಿ ಇದನ್ನು ಪ್ರಕಟಿಸಿದ್ದರೆ ಚೆನ್ನಾಗಿರುತಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಉಪಮುಖ್ಶಮಂತ್ರಿ ಗೊಂವಿಂದ ಕಾರಜೋಳ ಯೋಜನಗೆ ಪಣ ಒದಗಿಸಿರುವುದಕ್ಕಾಗಿ ಮುಖ್ಯಮಂತ್ರಿ ಅವರನ್ನು ಅಭಿನಂದಿಸಿದರು ಮಂಡ್ಕ ಜಿಲ್ಲೆಯ ಶ್ರೀರಾಮ ಪಾಂಡವಮರ ಮತ್ತು ಮೈಶುಗರ್ ಸಕ್ಕರ ಕಾರ್ಖಾನೆಯನ್ನು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮನಚ್ಚೇತನಗೊಳಿಸಲು ಸರ್ಕಾರ ನಿರ್ಧಾರ ಮಾಡಿದೆ ವಿಧಾನಪರಿಷತ್ತಿನಲ್ಲಿಂದು ಸಕ್ಕರ ಸಚಿವ ಶಿವರಾಂ ಹೆಬ್ಬಾರ್ ಈ ವಿಷಯ ಸ್ಪಷ್ಟಪಡಿಸಿದರು ಇದರಿಂದಾಗಿ ಈ ಭಾಗದ ಕಬ್ಬು ಬೆಳೆಗಾರರ ಸಮಸ್ಕೆ ವಿಶೇಷವಾಗಿ ಕಬ್ಬು ಆರೆಯುವುದಕ್ಕೆ ಅನುಕೂಲವಾಗಲಿದ್ದು ಸಮಸ್ಕೆ ಶಾಶ್ವಕವಾಗಿ ಪರಿಹಾರವಾಗಲಿದೆ ಈ ಸಂಬಂಧ ರೈತ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ

ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ ನಿರ್ಣಯದ ಚರ್ಚೆ ಮೇಲೆ ಜೆಡಿಎಸ್ ಸದಸ್ತ ಶ್ರೀಕಂಠೆಗೌಡ ಮಾತನಾಡಿ ಬರಪರಿಹಾರ ವಿತರಣೆಯಲ್ಲಿ ತಾರತಮ್ಯವಾಗಿದೆ ನಿಜವಾದ ಅರ್ಹರಿಗೆ ಪರಿಹಾರ ಸಿಕ್ಕಿಲ್ಲ ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯಕೆ ನೀಡಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಪ್ಪಪಡಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಉನ್ನತ ಶಿಕ್ಷಣ ಇಲಾಖೆಯ ನೂತನ ಕಚೇರಿ ಉದ್ಘಾಟಿಸಿ ಅವರು ಮಾತನಾಡಿದರು

ಶಿಕ್ಷಣದ ಜೊತೆಗೆ ಉದ್ಯೋಗಾವಕಾಶ ದೊರಕಿಸಲು ಕೌಶಲ್ಕಾಧಾರಿತ ಶಿಕ್ಷಣ ಹಾಗೂ ತರಬೇತಿಗೂ ಸರ್ಕಾರ ಆದ್ಯತೆ ನೀಡಿದೆ ಎಂದರು

ತಮಿಳುನಾಡಿನ ಹತ್ತು ಪ್ರವಾಸಿಗರೂ ಸೇರಿ ಒಟ್ಟು ಹದಿಮೂರು ಮಂದಿ ಅಪಘಾತದಲ್ಲಿ ಮೃತಪಟ್ಟು ಐವರು ಗಾಯಗೊಂಡಿದ್ದಾರೆ ಇವರಲ್ಲಿ ನಾಲ್ವರ ಶ್ಯಿತಿ ಗಂಭೀರವಾಗಿದೆ ಕಾರೊಂದು ರಸ್ತೆ ವಿಭಜಕಕ್ಕೆ ಬಡಿದು ಮುಂದಿನ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ತಮಿಳುನಾಡು ಮೂಲದ ಪ್ರವಾಸಿಗರು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ ಗಾಯಾಳುಗಳನ್ನು ತುಮಕೂರು ಹಾಗೂ ಬೆಂಗಳೂರಿನ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಇದೇ ಭಾನುವಾರದಂದು ಅಂತಾರಾಷ್ಟೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸುದ್ದಿ ವಿಭಾಗ ಶೆರೆಮರೆಯಲ್ಲಿರುವ ಮಹಿಳಾ ಸಾಧಕಿಯರನ್ನು ಪರಿಚಯಿಸುವ ಸರಣಿ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿದೆ ಇಂದಿನ ಸರಣಿಯ ಮಹಿಳಾ ಸಾಧಕಿ ವಿಜಯಪುರದ ಮಲ್ಲಮ್ಮ ಶಿವಾನಂದ ಯಾಳವಾರ ಮೂವತ್ತಮೂರು ವರುಷಗಳಿಂದ ನಿರಂತರ ಸಮಾಜಸೇವೆಯಲ್ಲಿ ತೊಡಗಿರುವ ಮಲ್ಲಮ್ಮ ಕೊಳಚೆಗೇರಿಯಲ್ಲಿ ವಾಸವಿರುವ ಮಹಿಳೆಯರ ಆರೋಗ್ಯ ರಕ್ಷಣೆ ಶಿಕ್ಷಣ ಹಾಗೂ ಮಕ್ಕಳ ರಕ್ಷಣೆಗಾಗಿ ಶ್ರಮಿಸುತ್ತಿದ್ದಾರೆ ಸಮಾಜಸೇವೆಗಾಗಿ ವಿಜಯಪುರದ ಮಹಿಳಾ ವಿವಿಯಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಮಲ್ಲಮ್ಮಸಬಲಾ ಎಂಬ ಮಹಿಳಾ ಅಭ್ಯದಯ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ